ಪರಿವರ್ತನೆ ತಂದಿವೆ ರಾಷ್ಕ ಪತಿ ರಾಮನಾಥ್ ಕೋವಿಂದ್

ಎಲ್ಲ ಅರೆ ನ್ನಾಯ ಮಂಡಳಿಗಳನ್ತು ಒಂದು ವೇದಿಕೆಗೆ ತರುವುದು ಆ ಮೂಲಕ ಅವುಗಳ

ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಕಪ್ಪುಪಟ್ಟಿಗೆ ಸೇರಿಸಲು ವಿಶ್ಲಸಂಸ್ನೆ ು

ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ಳ ಕಡೆಯ ದಿನವಾಗಿದೆ

ಮೊದಲನೇ ಹಂತದಲ್ಲಿ ಲೋಕಸಭಾ ಚುನಾವಣೆ ಎದುರಿಸಲಿರುವ ಕ್ಷೇತ್ರಗಳಲ್ಲಿ ನಾಮಪತ್ರಗಳನ್ನು ವಾಪಸ್ ಪಡೆಯಲು ಇಂದು ಕಡೆಯ ದಿನ

ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಿನ್ವೆ ನಡೆಯಿತು

ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಅಸ್ಸಾಂ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿನ ಭದ್ರತಾ ಸ್ವಿತಿಗತಿ ಕುರಿತು ಉನ್ನತಮಟ್ಟದ ಸಭೆಯಲ್ಲಿ ನಿನ್ನೆ ಪರಿಶೀಲಿಸಲಾಯಿತು ಸೇನೆ ಕೇಂದ್ರೀಯ ಸಶಸ್ವ ಪೊಲೀಸ್ ಪಡೆಗಳು ಮತ್ತು ಮೂರು ರಾಜ್ಯಗಳ ನಾಗರಿಕ ಆಡಳಿತದ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾಗಿ ರಕ್ಷಣಾ ಪ್ರಕಟಣೆ ತಿಳಿಸಿದೆ ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಅವರು ಕ್ರೊಯೇಶಿಯಾದಲ್ಲಿ ನಿನ್ನೆ ಜಗ್ರೇಬ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ನವಭಾರತ ನಿರ್ಮಾಣವಾಗುತ್ತಿದೆ ಭಾರತದ ಆಶೋತ್ತರಗಳು ಈಡೇರುತ್ತಿದ್ದು ಜಾಗತಿಕವಾಗಿ ಸಂಪರ್ಕ ಸಾಧಿಸುತ್ತಿವೆ ಇದು ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತಿದೆ ಹವಾಮಾನ ವೈಪರೀತ್ಯ ಮತ್ತಿತರ ಸವಾಲುಗಳಿಗೆ ಅಂತಾರಾಷ್ಟೀಯ ಪ್ರಯತ್ನಗಳ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳಲು ಭಾರತೆ ಬಯಸುತ್ತಿದೆ ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಹೊಸ ಜಾಗತಿಕ ವಿನ್ಯಾಸ ನಿರ್ಮಾಣಕ್ಕೆ ಪ್ರಯತ್ತಿಸುತ್ತಿದೆ ಎಂದು ಹೇಳಿದರು ಮೂರು ರಾಷ್ಟ್ರಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ಮೊದಲು ಚರಣದ ಕ್ರೊಯೇಶಿಯಾ ಭೇಟಿ ನಂತರ ಇಂದು ಮಧ್ಯಾಹ್ನ ಬೋಲ್ವಿಯಾಗೆ ಭೇಟಿ ನೀಡಿ ನಂತರ ಚಿಲಿಗೆ ತೆರಳುವರು

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ದೆ ಡಿಆರ್ಡಿಒ ಮಿಷನ್ ಶಕ್ತಿ ಹೆಸರಿನಲ್ಲಿ ಒಡಿಶಾದಲ್ಲಿನ ಡಾ

ಪಿ ಜೆ ಅಬ್ಲುಲ್ ಕಲಂ ದ್ವೀಪದಿಂದ ಉಪಗ್ರಹ ನಿರೋಧಕ ಕ್ಷಿಪಣಿ ಎ ಸ್ಯಾಟ್ ಪರೀಕ್ಷೆಯನ್ತು ಯಶಸ್ವಿಯಾಗಿ ನಡೆಸಿದೆ ಕೆಳ ಭೂಸ್ಲಿರ ಕಕ್ಷೆಯಲ್ಲಿ ಸಕ್ರಿಯ ಉಪಗ್ರಹವನ್ನು ಹೊಡೆದು ಉರುಳಿಸುವ ಮಿಷನ್ ಶಕ್ತಿ ಕಾರ್ಯಾಚರಣೆಯನ್ನು ಮೂರು ನಿಮಿಷಗಳಲ್ಲಿ ಕರಾರುವಕ್ಕಾಗಿ ಪೂರ್ಣಗೊಳಿಸಿ ಅದ್ಬುತ ಸಾಧನೆ ಮಾದಿದೆ

ಈ ಮಿಷನ್ ತನ್ನೆಲ್ಲಾ ಧ್ಯೇಯೋದ್ದೇಶಗಳನ್ನು ಈಡೇರಿಸಿದೆ ಎಂದು ರೇಂಜ್ ಸೆನ್ಸರ್ನಿಂದ ಬಿಡುಗಡೆಯಾದ ಮಾಹಿತಿ ದೃಢಪಡಿಸಿದೆ ಈ ಕುರಿತು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದುವರೆಗೆ ಚೀನಾ ರಷ್ಯಾ ಮತ್ತು ಅಮೆರಿಕ ದೇಶಗಳು ಮಾತ್ರ ನಡೆಸಿದ್ದ ಇಂತಹ ಮಹತ್ವದ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಭಾರತ ಯಶಸ್ವಿಯಾಗಿ ಪೂರೈಸಿದ್ದು ಳನೇಯ ಅಂತರಿಕ್ಷ ಮಹಾಶಕ್ತಿ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ

ವೆಂಕಯ್ಯನಾಯ್ತು ಅಭಿನಂದಿಸಿದ್ದಾರೆ ಕೋವಿಂದ್ ಅವರು ಮಿಷನ್ ಶಕ್ತಿ ದೇಶದ ಅವಿಸ್ಮರಣೀಯ ಕ್ಷಣಗಳನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದ್ದಾರೆ ಉಪರಾಷ್ಟ ಪತಿಗಳು ಉಪಗ್ರಹ ನಿಗ್ರಹ ಕ್ಷಿಪಣಿ ಉಡಾವಣೆಯಿಂದ ಭಾರತ ಬಾಹ್ಯಾಕಾಶ ವಲಯದಲ್ಲಿ ವಿಶ್ವದ ಸೂಪರ್ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ

ಅದರಲ್ಲಿ ಪುಲ್ಲಾಮಾ ದಾಳಿಯನ್ನು ಖಂಡಿಸಿದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈಗಾಗಲೇ ಕಪ್ಪು ಪಟ್ಟಿಗೆ ಸೇರಿಸಿರುವ ಅಲ್ ಖೈದಾ ಹಾಗೂ ಇಸ್ಲಾಮಿಕ್ ಸ್ವೇಟ್ ನಿರ್ಬಂಧದ ಜತೆ ಅಜ಼ರ್ನ್ನು ಸೇರಿಸಲಾಗಿದೆ ಅಜರ್ಗೆ ಅಂತಾರಾಷ್ಟೀಯ ಪ್ರವಾಸದ ನಿರ್ಬಂಧ ಹೇರುವುದರ ಜತೆಗೆ ಆತನ ಆಸ್ತಿಯನ್ನು ಹಾಗೂ ಶಸ್ತಾಸ್ರಗಳನ್ನು ಮುಟ್ಟಗೋಲು ಹಾಕಲು ಕರಡಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಕರಡಿನ ನಿರ್ಣಾಯಕದ ಮತದಾನ ಪ್ರಕ್ರಿಯೆ ಇನ್ನೂ ಅಸ್ಸ ಷ್ವವಾಗಿದೆ ಫ್ರಾನ್ಸ್ ಮತ್ತು ಬ್ರಿಟನ್ ಅಜರ್ ವಿರುದ್ದ ನಿರ್ಬಂಧ ವಿಧಿಸಲು ವಿಶ್ವಸಂಸ್ಥೆಯಲ್ಲಿ ಒತ್ತು ನೀಡಿದೆ

ತೆಲಂಗಾಣ ರಾಷ್ಲ ಸಮಿತಿಯ ಲೋಕಸಭೆಯಲ್ಲಿನ ಸದನ ನಾಯಕ ಡಾ ಜಿತೇಂದ್ರ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ತ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿತೇಂದ್ರ ರೆಡ್ಡಿ ಅವರನ್ನು ಬಿಜೆಪಿಗೆ ಸ್ಲಾಗತಿಸಿದರು ಕಳೆದ ಕೆಲವು ದಿನಗಳಿಂದೀಚೆಗೆ ಬಿಜೆಪಿ ಸೇರಿದ ತೆಲಂಗಾಣದ ಎರಡನೇ ನಾಯಕ ಜಿತೇಂದ ರೆಡ್ಡಿ ಅವರಾಗಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ದಿ

ಅರುಣಾ ಕಳೆದ ವಾರ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದು ಬಿಜೆಪಿಯಿಂದ ಮೆಹಬೂಬ್ನಗರ ಲೋಕಸಭಾ ಕ್ಷೇತ್ರದಿಂದ ಸ್ವರ್ಧಿಸಲಿದ್ದಾರೆ ಬೆಕ್ಸಿಟ್ಗೆ ಪರ್ಯಾಯವಾಗಿ ಕಾರ್ಮಿಕರ ಒಪ್ಸಂದ ಹಾಗೂ ಬೇರೆ ಒಪ್ಸಂದವನ್ತು ಸಿದ್ದವಿಲ್ಲದ ಕಾರಣ ನೀಡಲು ಬ್ರಿಟನ್ ಸಂಸತ್ತಿನಲ್ಲಿ ಬ್ರೆಕ್ಸಿಟ್ಗೆ ಅಲ್ಲಿನ ಸಂಸದರು ಬಹುಮತ ನೀಡಿಲ್ಲ ಈ ವಿಚಾರದಲ್ಲಿ ಪ್ರಧಾನಿ ಥೆರೇಸಾ ಮೇ ಎರಡು ಬಾರಿ ವಿಫಲರಾಗಿದ್ದಾರೆ

ಯುರೋಪ್ ಒಕ್ನೂಟ ತೊರೆಯಲು ಜನಾಭಿಪ್ರಾಯ ಸಂಗ್ರಹಿಸುವಂತೆ ಅಲ್ಲಿನ ಕಾನೂನು ಸಲಹೆಗಾರರು ಸೂಚಿಸಿದ್ದಾರೆ ಬ್ರೆಕ್ಸಿಟ್ ನಂತರ ಕಸ್ವಮ್ ಒಕ್ಕೂ ಟದಲ್ಲಿ ಮೂಂದುವರೆಯುವಂತೆಯೂ ಯೋಚಿಸಲಾಗುತ್ತಿದೆ